ಮಧ್ಯಂತರ ಜಾಮೀನು ವಿಸ್ತರಣೆ ನಿರಾಕರಣೆ ಹಿನ್ನೆಲೆಯಲ್ಲಿ ಆರ್ಜೆಡಿ ವರಿಷ್ಠ ಲಾಲೂ ಪ್ರಸಾದ್ ಯಾದವ್ ಇಂದು ರಾಂಚಿ ಸಿಬಿಐ ವಿಶೇಷ ನ್ಯಾಯಾಲಯದ ಮುಂದೆ ಶರಣಾಗತಿ

ಅಲ್ಲಿನ ವಿಮಾನ ನಿಲ್ಲಾಣದಲ್ಲಿ ನರೇಂದ್ರ ಮೋದಿ ಅವರನ್ನು ನೇಪಾಳ ಉಪ ಪ್ರಧಾನಿ ಹಾಗೂ ರಕ್ಷಣಾ ಸಚಿವ ಇಶೋರ್ ಪೊಕ್ರೇಲ್ ಸ್ವಾಗತಿಸಿದರು ನಂತರ ಪ್ರಧಾನಮಂತ್ರಿ ಅವರಿಗೆ ಗೌರವ ವಂದನೆ ಸಲ್ಲಿಸಲಾಯಿತು ನೇಪಾಳ ಅಧ್ಯಕ್ಷೆ ಬಿದ್ದಾದೇವಿ ಭಂಡಾರಿ ಸೇರಿದಂತೆ ಬಿಮ್ಸ್ಟೆಕ್ ಒಕ್ಕೂಟ ರಾಷ್ಟ ಗಳ ನಾಯಕರೊಂದಿಗೆ ಪ್ರಧಾನಮಂತ್ರಿ ಇಂದು ನಡೆಯುವ ಡಿತಣಾಕೂಟದ ವೇಳೆ ಮಾತುಕತೆ ನಡೆಸಲಿದ್ದಾರೆ ಇಂದು ಸಂಜೆ ಶೃಂಗಸಬೆಯ ಆರಂಭಿಕ ಅಧಿವೇಶನದಲ್ಲಿ ಪ್ರಧಾನಮಂತ್ರಿ ಪಾಲ್ಗೊಳ್ಳಲಿದ್ದಾರೆ ಶೃಂಗಸಭೆ ನಡೆಯುತ್ತಿರುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಶ್ರೀಲಂಕಾ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಹಾಗೂ ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಇಂದು ಸಂಜೆ ಬಿಮ್ಸ್ಟೆಕ್ ನಾಯಕರ ಗೌರವಾರ್ಥ ನೇಪಾಳ ಪ್ರಧಾನಿ ಕೆ

ಶರ್ಮಾ ಓಲಿ ಅವರು ಡಿತಣಕೂಟ ಏರ್ಪಡಿಸಿದ್ದಾರೆ ಆರ್ಜೆಡಿ ವರಿಷ್ಠ ಲಾಲೂ ಪ್ರಸಾದ್ ಯಾದವ್ ಇಂದು ರಾಂಚಿಯ ಸಿಬಿಐ ವಿಶೇಷ ನ್ಲಾಯಾಲಯದ ಮುಂದೆ ಶರಣಾಗುತ್ತಿದ್ದಂತೆ ಅವರನ್ನು ಅಲ್ಲಿನ ಬಿರ್ಸಾ ಮುಂಡಾ ಜೈಲಿಗೆ ಕಳುಹಿಸಲಾಗಿದೆ ಮಧ್ಯಂತರ ಜಾಮೀನು ವಿಸ್ತರಿಸಬೇಕೆಂದು ಲಾಲೂ ಪ್ರಸಾದ್ ಸಲ್ಲಿಸಿದ್ದ ಮನವಿ ಅರ್ಜಿಯನ್ನು ಜಾರ್ಖಂಡ್ ಹೈಕೋರ್ಟ್ ತಲ್ಲಿ ಹಾಕಿತ್ತು

ಉತ್ತಮ ಮುಂಗಾರು ಮತ್ತು ಕೈಗಾರಿಕಾ ಚಟುವಟಿಕೆಗಳು ಚುರುಕಾಗಿರುವ ಹಿನ್ನೆಲೆಯಲ್ಲಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕ ಪ್ರಗತಿ ದರ ಶೇ

ಮುಂಬೈನಲ್ಲಿ ನಿನ್ನೆ ತನ್ನ ವಾರ್ಷಿಕ ವರದಿ ಬಿಡುಗಡೆ ಮಾಡಿರುವ ಆರ್ಬಿಐ ನೈಜ ಜೆಡಿಪಿ ದರ ಕಳೆದ ವರ್ಷ ಶೇ

ಈ ವರ್ಷ ಅದು ಶೇ

ಅದು ಬಹುತೇಕ ಕಾಯ್ದುಕೊಳ್ಳಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ ಕೃಷಿ ಉತ್ಪಾದನೆ ಹೆಚ್ಚಾಗಿದೆ ಕೈಗಾರಿಕಾ ಪ್ರಗತಿ ಬಲವರ್ಧನೆಯಾಗಿದೆ ಮತ್ತು ಇತರೆ ವಲಯಗಳಲ್ಲೂ ಸಹ ಉತ್ತಮ ಬೆಳವಣಿಗೆ ಕಂಡು ಬಂದಿದೆ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಜೆಡಿಪಿ ಮತ್ತು ಸಾಲದ ನಡುವಿನ ಅಂತರ ಪ್ರತಿಕೂಲವಾಗಿದ್ದು ಅದನ್ನು ಉತ್ತಮಪಡಿಸಿಕೊಳ್ಳಲು ಹಾಗೂ ಸುಸ್ವಿರ ರೀತಿಯಲ್ಲಿ ಸಾಲ ವಿಸ್ತರಣೆ ಮಾಡಲು ಅವಕಾಶವಿದೆ ಜಮ್ಮ ಕಾಶ್ಮೀರದ ಬಂಡೀಷೋರ ಜಿಲ್ಲೆಯಲ್ಲಿ ಇಂದು ನಸುಕಿನ ವೇಳೆ ನಡೆದ ಗುಂಡಿನ ಚಕಮಕಿಯಲ್ಲಿ ಅಪರಿಚಿತ ಭಯೋತ್ವಾಕನೊಬ್ಬ ಹತನಾಗಿದ್ದಾನೆ ಪರ್ರೆ ಮೊಹಲ್ಲಾ ಹಜಿನ್ ಪ್ರದೇಶದಲ್ಲಿ ಭಯೋತ್ಪಾದಕರು ಅಡಗಿರುವ ನಿರ್ದಿಷ್ಟ ಮಾಹಿತಿ ಆಧರಿಸಿ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ನಡೆಸಿದ ವೇಳೆ ಗುಂಡಿನ ಚಕಮಕಿ ನಡೆದಿದೆ ಎಂದು ಸೇನಾಮೂಲಗಳು ತಿಳಿಸಿವೆ ಈ ಪ್ರದೇಶಕ್ಕೆ ಭದ್ರತಾ ಪಡೆಗಳು ನುಗ್ಗುತ್ತಿದ್ದಂತೆ ಭಯೋತ್ವಾದಕರು ಮನಸೋಚ್ವೆ ಗುಂಡು ಹಾರಿಸಿದಾಗ ಪರಸ್ವರ ಗುಂಡಿನ ಚಕಮಕಿ ನಡೆದಿದೆ ಈ ಪ್ರದೇಶದಲ್ಲಿ ಕನಿಷ್ಠ ಮೂವರು ಅಡಗಿರುವ ಶಂಕೆಯಿದ್ದು ಭದ್ರತಾ ಪಡೆಗಳು ಕಾರ್ಯಾಚರಣೆ ಮುಂದುವರಿಸಿವೆ

ಎರಡು ದಿನಗಳ ಈ ಸಭೆಯಲ್ಲಿ ಉದ್ದೇಶಿತ ಮೆಗಾ ವಾಣಿಜ್ಯ ಒಪ್ಪಂದ ಕುರಿತ ಮಾತುಕತೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಸಭೆಯಲ್ಲಿ ಪಾರ್ಗೊಳ್ಳಲಿದ್ದಾರೆ ಆರ್ಸಿಇಪಿ ಮೆಗಾ ವಾಣಿಜ್ಯ ಒಪ್ಪಂದವಾಗಿದ್ದು ಸರಕು ಸೇವೆಗಳು ಹೂಡಿಕೆ ಆರ್ಥಿಕ ಮತ್ತು ತಾಂತ್ರಿಕ ಸರ್ಕಾರ ಮತ್ತಿತರ ವಿಷಯಗಳನ್ನು ಇದು ಒಳಗೊಂಡಿದೆ

ಒಕ್ಕೂಟದಲ್ಲಿ ಆಸಿಯಾನ್ ಸದಸ್ಯ ರಾಷ್ಟಗಳಾದ ಬ್ರೂನಿ ಕಾಂಬೋಡಿಯಾ ಇಂಡೋನೇಷಿಯಾ ಮಲೇಷಿಯಾ ಮ್ಯಾನ್ದಾರ್ ಸಿಂಗಾಮರ ಥೈಲ್ಕಾಂಡ್ ಫಿಲಿಫೈನ್ಸ್ ಲಾವೋಸ್ ಮತ್ತು ವಿಯೆಟ್ನಾಂ ಹಾಗೂ ಎಫ್ಟಿಎ ಪಾಲುದಾರಿಕಾ ದೇಶಗಳಾದ ಭಾರತ ಚೀನಾ ಜಪಾನ್ ದಕ್ಷಿಣ ಕೊರಿಯಾ ಆಸ್ಟೇಲಿಯಾ ಮತ್ತು ನ್ಯೂಜಿಲ್ಕಾಂಡ್ ಒಳಗೊಂಡಿದೆ ಪ್ರವಾಹ ಪೀಡಿತ ಕೇರಳ ರಾಜ್ಯದ ಬೇಡಿಕೆಗಳನ್ನು ಪರಿಶೀಲಿಸಿ ಕೇಂದ್ರ ಅಗತ್ಯ ನೆರವು ನೀಡಲಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಸಾಗಣೆ ಖಾತೆ ರಾಜ್ಯ ಸಚಿವ ಪೊನ್ ರಾಧಾಕೃಷ್ಣನ್ ಸ್ಪಪ್ಪಪಡಿಸಿದ್ದಾರೆ ಪ್ರವಾಹ ಪೀಡಿತರ ಅರ್ಜಿಗಳನ್ನು ತ್ವರಿತವಾಗಿ ಪರಿಗಣಿಸಿ ಅತಿಶೀಘ ಪಾವತಿಸುವಂತೆ ಸರ್ಕಾರಿ ಹಾಗೂ ಬಾಸಗಿ ವಿಮಾ ಸಂಸ್ಥೆಗಳಿಗೆ ಈಗಾಗಲೇ ನಿರ್ದೇಶನ ನೀಡಲಾಗಿದೆ ಎಂದು ನಿನ್ನೆ ತಿರುವನಂತಪುರಂನಲ್ಲಿ ನಡೆದ ರಾಜ್ಯ ಮಟ್ಟದ ಬ್ಚಾಂಕರ್ಸ್ ಸಮಿತಿ ಸಭೆಯ ಉದ್ವಾಟನಾ ಸಂದರ್ಭ ಸಚಿವರು ತಿಳಿಸಿದರು ಗರಿಷ್ಣ ಮೌಲ್ಲದ ನೋಟುಗಳ ಅಮಾನ್ಗೀಕರಣದ ಉದ್ದೇಶ ಬಹುತೇಕ ಈಡೇರಿದೆ ಮತ್ತು ದೇಶದ ಯಾವುದೇ ಭಾಗದಲ್ಲೂ ನಗದು ಕೊರತೆ ಇಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿದೆ ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳ ಜೊತೆ ಮಾತನಾಡಿದ ಆರ್ಥಿಕ ವ್ಯವಹಾರಗಳ ಕಾರ್ಲದರ್ಶಿ ಎಸ್

ಗರ್ಗ್ ಕಪ್ಪು ಹಣ ತಡೆ ಭಯೋತ್ವಾದಕ ಸಂಘಟನೆಗಳಿಗೆ ಹಣ ಮೂರ್ಲೆಕೆ ನಿಲ್ಲಿಸುವುದು ಡಿಜೆಟಲ್ ವಹಿವಾಟು ಉತ್ತೇಜನ ಮತ್ತು ನಕಲಿ ನೋಟುಗಳ ಹಾವಳಿ ನಿಯಂತ್ರಿಸುವ ಉದ್ದೇಶದಿಂದ ನೋಟು ಅಮಾನ್ಯೀಕರಣ ಮಾಡಲಾಗಿತ್ತು ಆ ಉದ್ದೇಶ ಸಂಪೂರ್ಣವಾಗಿ ಈಡೇರಿದೆ ಎಂದರು

ಸಮಾಜದ ದುರ್ಬಲ ವರ್ಗಗಳ ಜನರು ಮತ್ತು ದಿವ್ಲಾಂಗರೂ ಸೇರಿದಂತೆ ಚುನಾವಣಾ ಪ್ರಕ್ರಿಯೆಗಳು ಎಲ್ಲರಿಗೂ ತಲುಪುವಂತಾಗಲು ಚುನಾವಣಾ ಆಯೋಗ ವಿಶೇಷ ಒತ್ತು ನೀಡಿದೆ ವಿಧಾನಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಎರಡು ದಿನಗಳ ಭೇಟಗಾಗಿ ಮಧ್ಯಪ್ರದೇಶಕ್ಕೆ ಭೇಟಿ ನೀಡಿರುವ ಮುಖ್ಯ ಚುನಾವಣಾ ಆಯುಕ್ತ ಓ

ರಾವತ್ ಭೂಪಾಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಕಾರ್ಯಕ್ಕಾಗಿ ಮೊದಲ ಬಾರಿಗೆ ವೀಕ್ಷಕರನ್ನು ನೇಮಿಸಲಾಗುವುದು ಮೊದಲ ಬಾರಿಗೆ ಮಧ್ಯಪ್ರದೇಶದಲ್ಲಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ ಒಂದು ಮತಗಟ್ಟೆಯನ್ನು ಮಹಿಳೆಯರೇ ನಿರ್ವಹಿಸುವಂತೆ ನಿರ್ಧರಿಸಲಾಗಿದೆ ಎಂದರು ಉತ್ತರಖಂಡ್ನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಉತ್ತರಪ್ರದೇಶದ ಪಶ್ಚಿಮ ಭಾಗದ ಪ್ರದೇಶಗಳಲ್ಲಿ ಪ್ರವಾಹ ಭೀತಿ ತಲೆದೋರಿದೆ ಈಗಾಗಲೇ ತರಾಯಿ ಮತ್ತು ಪೂರ್ವಭಾಗದ ಪ್ರದೇತಗಳು ಪ್ರವಾಹದಿಂದಾಗಿ ತತ್ತರಿಸುತ್ತಿವೆ

ಭಾರೀ ಮಳೆಯಿಂದಾಗಿ ಈಗಾಗಲೇ ಮೊರಾದಾಬಾದ್ ಮತ್ತು ಬರೇಲಿ ಭಾಗದ ಎಲ್ಲಾ ನದಿಗಳು ತುಂಬಿ ಹರಿಯುತ್ತಿದ್ದು ಪ್ರವಾಹ ಸ್ಥಿತಿ ತಲುಪಿವೆ ಗಂಗಾ ರಾಮ್ಗಂಗಾ ಶಾರದಾ ಫಾಗ್ರಾ ಮತ್ತು ಕ್ವಾನೋ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ ಎಂದು ಕೇಂದ್ರ ಜಲ ಆಯೋಗದ ವರದಿ ತಿಳಿಸಿದೆ ಪೋಲಾರ್ ಉಪಗ್ರಹ ಉಡಾವಣಾ ವಾಹಕ ಮತ್ತು ಸಣ್ಣ ಉಪಗ್ರಹಗಳ ಉಡಾವಣಾ ವಾಹಕಗಳ ಉತ್ಪಾದನೆಯನ್ನು ಖಾಸಗಿ ಉದ್ದಮಗಳಿಗೆ ಹೊರಗುತ್ತಿಗೆ ನೀಡಲಾಗುವುದು ಎಂದು ಭಾರತೀಯ ಬಾಹ್ಚಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹೇಳಿದೆ ಬೆಂಗಳೂರಿನಲ್ಲಿ ನಿನ್ನೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಇಸ್ರೋ ಅಧ್ಯಕ್ಷ ಕೆ ಶಿವನ್ ಸಾಮರ್ಥ್ಯವೃದ್ವಿಯಲ್ಲಿ ಖಾಸಗಿ ಉದ್ದಿಮೆಗಳು ಅತ್ತಂತ ಪ್ರಮುಖ ಪಾತ್ರ ವಹಿಸಲಿವೆ ಎಂದರು ಭಾರತ ತನ್ನ ಮೊದಲ ಮಾನವ ಸಹಿತ ಗಗನಯಾನ ಯೋಜನೆ ಬಗ್ಗೆ ಹೆಚ್ಚನ ಗಮನಹರಿಸುತ್ತಿದೆ

ಅಸ್ಲಾಂನಲ್ಲಿ ಸಶಸ್ತ ಪಡೆಗಳ ವಿಶೇಷಾಧಿಕಾರ ಕಾಯಿದೆ ಎ ಎಫ್ ಎಸ್ ಪಿ ಎ ಯನ್ನು ಇನ್ನೂ ಆರು ತಿಂಗಳ ಕಾಲ ಮುಂದುವರೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಅಸ್ಲಾಂ ರಾಜ್ಯವನ್ನು ಇನ್ನೂ ಆರು ತಿಂಗಳ ಕಾಲ ತೊಂದರೆಗೊಳಗಾದ ಪ್ರದೇಶ ಎಂದು ರಾಜ್ಯಪಾಲರು ಘೋಷಿಸಿದ್ದು ಕಾಯಿದೆ ಮುಂದುವರೆಸಲು ನಿರ್ಧರಿಸಲಾಗಿದೆ

ಆಧಾರ್ ಇಲ್ಲದೆಯೂ ಅಸ್ಲಾಂ ಮೇಘಾಲಯ ಮತ್ತು ನಾಗಾಲ್ವಾಂಡ್ಗಳಲ್ಲಿ ಹೊಸದಾಗಿ ಭವಿಷ್ಣನಿಧಿ ಬಾತೆಯನ್ನು ನೋಂದಾಯಿಸಲು ಅವಕಾಶವಿದೆ ಎಂದು ನೌಕರರ ಭವಿಷ್ಣನಿಧಿ ಸಂಸ್ಥೆ ಇಪಿಎಫ್ಒ ಹೇಳಿದೆ ಈ ರಾಜ್ಞಗಳಲ್ಲಿ ಆಧಾರ್ ನೋಂದಣಿ ಕಡಿಮೆ ಪ್ರಮಾಣದಲ್ಲಿ ಇರುವುದರಿಂದ ಆಧಾರ್ ಇಇಲ್ಲದೆಯೂ ನೋಂದಣಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ ಇಪಿಎಫ್ಒ ಭವಿಷ್ಣನಿಧಿ ಖಾತೆದಾರರಿಗೆ ಆಧಾರ್ ಕಡ್ಡಾಯಗೊಳಿಸಿದೆ

ಸಂಯುಕ್ತ ಅರಬ್ ರಾಷ್ಷದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವುದು ಈ ಮೇಳದ ಉದ್ದೇಶವಾಗಿದೆ ಭಾರತ ಈ ಮೇಳದಲ್ಲಿ ಭಾಗವಹಿಸುತ್ತಿದ್ದು

ಇದೇ ಮಹಿಳೆಯರ ವಿಭಾಗದಲ್ಲಿ ಚಿತ್ರಾ ಉನ್ನಿಕೃಷ್ಣನ್ ಮತ್ತು ಮೋನಿಕಾ ಚೌಧರಿ ಸ್ವರ್ಧಿಸಲಿದ್ದು

ಡಿಸ್ಕಸ್ ಥ್ರೋ ವಿಭಾಗದಲ್ಲಿ ಸೀಮಾ ಪೂನಿಯಾ ಮತ್ತು ಸಂದೀಪ್ ಕುಮಾರಿ ಅವರ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ

ಮಹಿಳೆಯರ ಟೇಬಲ್ ಟೆನ್ನಿಸ್ ಸಿಂಗಲ್ಸ್ ಪಂದ್ಯಗಳು ಸಹ ಇಂದು ನಡೆಯಲಿವೆ ಮನಿಕಾ ಬಾತ್ರಾ ಅರ್ಚನಾ ಶರತ್ ಮತ್ತು ಸತ್ಯನ್ ಜ್ಞಾನೇಶ್ವರನ್ ಆಡಲಿದ್ದಾರೆ ಸ್ಟ್ವಾಷ್ನಲ್ಲಿ ಭಾರತೀಯ ಮಹಿಳಾ ತಂಡ ಗ್ರೂಪ್ ಪಂದ್ಯದಲ್ಲಿ ಹಾಂಕಾಂಗ್ ವಿರುದ್ಧ ಸೆಣಸಲಿದೆ